ಕಾನೂನು ಸುವ್ಧವಶ್ವೆ ಕಾಪಾಡುವ ಹಾಗೂ ರಾಷ್ನ ರಕ್ಷಣೆ ಕರ್ತವ್ಯ ನಿರತೆ ಅವಧಿಯಲ್ಲಿ ಪ್ರಾಣ ತ್ನಾಗ ಮಾಡಿದ ಅಧಿಕಾರಿ ಮತ್ತು ಸಿಬ್ಲಂದಿಗೆ ಪ್ರತಿ ವರ್ಷ ಈ ದಿನದಂದು ಗೌರವ ಸಲ್ಲಿಸಲಾಗುತ್ತದೆ

ರಾಜ್ಯದಲ್ಲೂ ಹೊಲೀಸ್ ಸಂಸ್ತರಣಾ ದಿನವನ್ನು ಆಚರಿಸಲಾಗುತ್ತಿದ್ದು ಬೆಂಗಳೂರಿನ ಸಿ ಎ ಆರ್ ಕೇಂದ್ರದಲ್ಲಿ ನಡೆದ ಪೊಲೀಸ್ ಸಂಸ್ಕರಣಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಹುತಾತ್ನ ಪೊಲೀಸರಿಗೆ ಗೌರವ ಸಲ್ಲಿಸಿದರು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನಲ್ಲಿ ನಡೆದ ಪೊಲೀಸ್ ಹುತಾತ್ನ ದಿನಾಚರಣೆಯಲ್ಲಿ ಜಿಲ್ಲಾ ಪ್ರಧಾನ ಮತ್ತು ಸತ್ತ ನ್ನಾಯಾಧೀಶ ಸತ್ಯ ನಾರಾಯಣ ಆಚಾರ್ಯ ಜಿಲ್ಲಾಧಿಕಾರಿ ಸಿಂಧೂ ಬಿ ರೂಪೇಶ್ ಪಕ್ಲಿಮ ವಲಯ ಐಜಿಪಿ ಅರುಣ್ ಚಕ್ರವರ್ತಿ ಮಂಗಳೂರು ಪೊಲೀಸ್ ಆಯುಕ್ತ ಡಾ

ಎಸ್ ಪರ್ಷ ಜಿಲ್ಲಾ ಪೊಲೀಸ್ ವರಿಷ್ಣಾಧಿಕಾರಿ ಲಕ್ಷ್ಮೀಪ್ರಸಾದ್ ನಗರಪಾಲಿಕೆ ಆಯುಕ್ತ ಶಾನಾಡಿ ಅಜಿತ್ ಕುಮಾರ್ ಹೆಗ್ಗೆ ಮತ್ತಿತರರು ಉಪ್ಖತರಿದ್ದರು ಬಳ್ದಾರಿಯ ಜಿಲ್ಲಾ ಕವಾಯತು ಮೈದಾನದಲ್ಲಿ ಹಮ್ಗಿಕೊಂಡಿದ್ದ ಹೊಲೀಸ್ ಹುತಾತ್ತರ ದಿನಾಚರಣೆ ಕಾರ್ಯಕ್ರಮದಲ್ಲಿ ವಲಯ ಐಟಿಪಿ ನಂಜುಂಡಸ್ವಾಮಿ ಮಾತನಾಡಿ ಪೊಲೀಸ್ ಸೇವೆ ಮೇಲೆ ನಾಗರಿಕರು ಇಟ್ವರುವ ನಂಬಿಕೆ ಹುಸಿಯಾಗದಂತೆ ಕರ್ತವ್ನ ನಿರ್ವಹಿಸಬೇಕು ಎಂದು ಕರೆ ನೀಡಿದರು ರಾಯಚೂರಿನಲ್ಲಿ ನಡೆದ ಸಮಾರಂಭದಲ್ಲಿ ಪೊಲೀಸ್ ವರಿಷ್ಣಾಧಿಕಾರಿ ಡಾ

ವೇದಮೂರ್ತಿ ಮಾತನಾಡಿ ಸಮಾಜದಲ್ಲಿ ತಾಂತಿ ಸುವ್ಧವಶ್ವೆ ಕಾಪಾಡುವಲ್ಲಿ ಹೊಲೀಸರ ಪಾತ್ರ ಮಹತ್ವದ್ದಾಗಿದೆ ಎಂದು ಹೇಳಿದರು

ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ಗೃಪ ಕಚೇರಿ ಕೃಷ್ಣಾದಲ್ಲಿಂದು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ವೈಜ್ವಾನಿಕ ಕಸ ವಿಲೇವಾರಿ ಕುರಿತು ಸಭೆ ನಡೆಯಿತು ತಾಸಕ ಅರವಿಂದ ಲಿಂಬಾವಳಿ ಸಂಸದ ಪಿ

ಮೋಹನ್ ಮೇಯರ್ ಗೌತಮ್ ಸಭೆಯಲ್ಲಿ ಪಾಲ್ಗೊಂಡಿದ್ದರು ಕಣ್ಣೂರ್ನಲ್ಲಿ ಸುರಿಯುತ್ತಿರುವ ಕಸದಿಂದ ಊರಿನ ಕೊಳವೆಬಾವಿ ನೀರು ಕಲುಷಿತಗೊಳ್ಳುತ್ತಿರುವ ಬಗ್ಗೆ ಗ್ರಾಮಸ್ಗರು ದೂರಿದರು

ಮಂಡೂರು ಕಸವನ್ನು ಅಲ್ಲಿಯೇ ಕರಗಿಸಿ ವಿದ್ಯುತ್ ಉತ್ಪಾದಿಸಲು ಗಮನ ಪರಿಸಬೇಕು ಕಸದ ಸಮಸ್ಥೆ ಬಗ್ಗೆ ಅಧಿಕಾರಿಗಳು ಇನ್ನು ಮುಂದೆ ವಾರಕ್ಕೆ ಒಮ್ಮೆ ಸಭೆ ನಡೆಸಿ ಪರಿಹಾರ ಕಂಡುಕೊಳ್ಳಬೇಕು ಎಂದು ಯಡಿಯೂರಪ್ಪ ಸೂಚಿಸಿದರು ಕಸದಿಂದ ವಿದ್ನುತ್ ಉತ್ಪಾದನಾ ಫಟಕ ಸ್ಥಾಪನೆಗೆ ಮುಂದೆ ಬರುವ ಖಾಸಗಿ ಕಂಪನಿಗಳಿಗೆ ಉಚಿತವಾಗಿ ಕಸ ಪೂರ್ಲೆಕೆ ಮಾಡುವಂತೆ ಮುಖ್ಯಮಂತ್ರಿ ಸೂಚಿಸಿದರು

ಈ ಕ್ಷೇತ್ರ ಪ್ರತಿನಿಧಿಸುತ್ತಿದ್ದ ಪಿ

ಅಬ್ದುಲ್ ರಝಾಕ್ ನಿಧನದಿಂದ ಸ್ಥಾನ ತೆರವಾದ ಹಿನ್ನೆಲೆಯಲ್ಲಿ ಉಪಚುನಾವಣೆ ನಿಗದಿಯಾಗಿತ್ತು ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಮಂಗಳೂರಿನಲ್ಲಿಯೂ ಸಾಕಷ್ಟು ಕುತೂಹಲ ಮೂಡಿಸಿದೆ

ನಿನ್ನೆ ಸುರಿದ ಭಾರೀ ಮಳೆಯಿಂದ ಜಿಲ್ಲೆಯ ಹಲವೆಡೆ ಮನೆಗಳು ಕುಸಿದಿವೆ ಖಾನಾಪುರದಲ್ಲಿ ಮನೆ ಕುಸಿತದಿಂದ ವೃದ್ದರೊಬ್ಬರು ಆಸು ನೀಗಿದ್ದಾರೆ

ಜಿಲ್ಲೆಯ ಸಂಕೇಶ್ವರದ ಲಕ್ಷ್ಮಿಗುಡಿ ಸಮೀಪದ ಪಳ್ಳದಲ್ಲಿ ಮಳೆ ನೀರಿನ ಸೆಳೆತಕ್ಕೆ ಆರು ಕಾರು ಒಂದು ಟ್ರಾಕ್ಷರ್ ಕ್ರೂಸರ್ ಪಾಗೂ ಲಘು ವಾಹನಗಳು ಕೊಟ್ಟ ಹೋಗಿವೆ ಕಾಕತಿ ಹೊನಗಾ ರಸ್ತೆ ಜಲಾವೃತಗೊಂಡಿದೆ ಬೆಳಗಾವಿ ನಗರದಲ್ಲೂ ಭಾರೀ ಮಳೆಯಾಗಿದ್ದು ತಗ್ಗು ಪ್ರದೇಶಗಳಲ್ಲಿ ನೀರು ತುಂಬಿದೆ

ಬಾಗಲಕೋಟೆ ಜಿಲ್ಲೆಯಲ್ಲೂ ಮಳೆ ಸುರಿಯುತ್ತಿರುವ ಪರಿಣಾಮ ಪಲವು ಪ್ರದೇಶಗಳು ಮುಳುಗಡೆಯಾಗಿವೆ